ಕೋಎಡ್ ಪರೀಕ್ಷೆ ಪೆಟ್ಟಿಸಿ ಲಸಿಕೆ ಎತರಣೆಗೆ ವೇಗ ನೀಡುವಂತೆ ಅಧಿಕಾರಿಗಳಗೆ ಸಚಿವ ಡಾ

ಸುಧಾಕರ್ ನಿರ್ದೇತನ

ಜಲಶಕ್ತಿ ಅಭಿಯಾನ ಕ್ಯಚ್ ದಿ ರೈನ್ ಕಾರ್ಯತ್ರಮಕ್ಕೆ ನಾಳೆ ಹುಬ್ಬಳ್ಳಿಯಲ್ಲಿ ಚಾಲನೆ ಸಚಿವ ಕೆ

ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಎದ್ಧಾರ್ಥಿಗಳನ್ನು ಪ್ರೇರೇಪಿಸುವಂತೆ ಶಿಕ್ಷಕರು ಅಧಿಕಾರಿಗಳಿಗೆ ಸಚಿವ ಸುರೇತ್ಕುಮಾರ್ ಸೂಚನೆ

ರಸ್ತೆ ಸಾರಿಗೆ ಸಂಸ್ಥೆಗಳ ನೌಕರರು ಮುಷ್ಕರ ಹಿಂಪಡೆದು ಕರ್ತವ್ಯಕ್ಕೆ ಪಾಜರಾಗದಿದ್ದರೆ ಕೌಣ ಕ್ರಮ ಮುಖ್ಯಮಂತ್ರಿ ಎಚ್ದರಿಕೆ

ಸುಧಾಕರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಕೊರೊನಾ ನಿಯಂತ್ರಣ ಸಂಬಂಧ ಜಿಬಿಎಂಪಿ ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಓರಿಯ ಅಧಿಕಾರಿಗಳೊಂದಿಗೆ ಎಡಿಯೋ ಕಾನ್ಫರೆನ್ಸ್ ಮೂಲಕ ಸಚಿವರು ಸಭೆ ನಡೆಸಿದರು ಸಭೆ ಬಳಿಕ ಮಾತನಾಡಿದ ಅವರು ಬಿಬಿಎಂಪಿ ವಾರ್ ರೂಮ್ ಕಾರ್ಯಾಚರಣೆ ಆಂಬ್ಕುಲೆನ್ಸ್ ಹಾಗೂ ಕೋವಿಡ್ ಕೇರ್ ಸೆಂಟರ್ ವ್ಯವಸ್ಥೆ ಮುನ್ನೆಜ್ವರಿಕೆ ಮಾರ್ಗಸೂಚಿಗಳ ಅನುಷ್ಠಾನ ಸೇರಿದಂತೆ ಪಲವು ಕ್ರಮಗಳ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು

ಜೊತೆಗೆ ಮನೆಮನೆ ಭೇಟ ವ್ಯವಸ್ಥೆ ತರಲಾಗುತ್ತಿದೆ ಎಂದು ಹೇಳಿದರು

ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಕರ್ನಾಟಕ ಸೇರಿ ಕೆಲ ರಾಜ್ಯಗಳಲ್ಲಿ ಕೋವಿಡ್ ಸೋಂಕು ಹೆಚ್ಚಳವಾಗುತ್ತಿರುವ ಓನ್ನೆಲೆಯಲ್ಲಿ ನಿಯಂತ್ರಣ ಕುರಿತು ನಡೆಸುತ್ತಿರುವ ಸಂವಾದ ಪ್ರಗತಿಯಲ್ಲಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈ ಸಂವಾದಲ್ಲಿ ಭಾಗಿಯಾಗಿದ್ದಾರೆ ಸೋಂಕು ನಿಯಂತ್ರಣಕ್ಕೆ ಸೂತ್ತ ಕಾರ್ಯತಂತ್ರ ರೂಪಿಸುವುದರ ಹೊತೆಗೆ ಲಸಿಕೆ ಅಭಿಯಾನವನ್ನು ಚುರುಕುಗೊಳಸುವ ಕುರಿತು ಪ್ರಧಾನಮಂತ್ರಿ ಸೂತ್ತ ಸಲಪೆ ಸೂಚನೆ ನೀಡುವ ನಿರೀಕ್ಷೆ ಇದೆ

ಮಂಗಳೂರಿನಲ್ಲಿ ಸುದ್ಧಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ರಾಜ್ಯದಲ್ಲಿ ಜಲಕಕ್ಕೆ ಅಭಿಯಾನಕ್ಕೆ ನಾಳೆ ಹುಬ್ಬಳ್ಳಿಯಲ್ಲಿ ಚಾಲನೆ ದೊರೆಯಲಿದ್ದು ಇದು ನರೇಗಾ ಯೋಜನೆಗೂ ಪೂರಕವಾಗಲಿದೆ ಎಂದು ಹೇಳದರು ಸಮಗ್ರ ಕೆರೆ ಅಭಿವೃದ್ಧಿ ಕಾಲುವೆಗಳ ಪುನಾಕ್ಷೇತನ ಪೂಳು ತೆಗೆಯುವುದು ಕೆರೆಏರಿ ದುರಸ್ಸಿ ಬದು ನಿರ್ಮಾಣ ಕಲ್ಕಾಣಿಗಳ ಪುನುಕ್ಷೇತನ ಗೋಕಟ್ಟೆಗಳ ನಿರ್ಮಾಣ ಜೆಕ್ ಡ್ಡಾಂಗಳ ನಿರ್ಮಾಣ ಮಳೆ ನೀರು ಕೊಯ್ಲು ಇನ್ನಿಶರ ಕಾಮಗಾರಿಗಳನ್ನು ಜಲಶಕ್ತಿ ಅಭಿಯಾನದಡಿ ನಡೆಸಲು ನಿರ್ಧರಿಸಲಾಗಿದೆ ಎಂದರು

ಸುರೇಶ್ ಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಎಸ್ಎಸ್ಎಲ್ಸಿ ಪಾಠ ಪ್ರವಚನಗಳ ಪ್ರಗತಿ ಮತ್ತು ಪರೀಕ್ಷಾ ಸಿದ್ಧಕೆ ಕುರಿತ ಸಭೆಯ ಅಧ್ವಕ್ಷಕೆ ವಹಿಸಿ ಮಾತನಾಡಿದ ಅವರು ಪರೀಕ್ಷೆಗೆ ನೊಂದಣಿ ಮಾಡಿಸಿರುವ ಯಾವುದೇ ವಿದ್ಯಾರ್ಥಿಯೂ ಗೈರು ಪಾಜರಾಗದಂತೆ ತ್ರಮ ವಹಿಸಬೇಕೆಂದು ಸಲಹೆ ನೀಡಿದರು ಪರೀಕ್ಷೆ ಕುರಿತಂತೆ ಬಿಗಿಯಾದ ಮೇಲ್ವಿಚಾರಣೆ ನಡೆಸಬೇಕು ಪರೀಕ್ಷೆಯಲ್ಲಿ ಸಲ್ಲದ ವಿಷಯಗಳಿಗೆ ಆದ್ದತೆ ನೀಡಿದ್ದು ಕಂಡುಬಂದರೆ ಸಂಬಂಧಿಸಿದ ಡಿಡಿಪಿಐ ಹಾಗೂ ಬಿಐಒಗಳನ್ನೇ ಹೊಣೆಗಾರರನ್ನಾಗಿ ಮಾಡಿ ಆಗತ್ತ ಶಿಸ್ತುತ್ತಮ ಕೈಗೊಳ್ಳಲಾಗುವುದೆಂದು ಸಚಿವರು ಎಚ್ಚರಿಕೆ ನೀಡಿದರು ಕೆಲ ಶಾಲೆಗಳಲ್ಲಿ ಪಠ್ವಕ್ರಮ ಮುಗಿದು ಪುನರಾವರ್ತನೆ ಪಂತದಲ್ಲಿದ್ದರೆ ಕೆಲವು ಶಾಲೆಗಳಲ್ಲಿ ಕೆಲ ವಿಷಯಗಳಲ್ಲಿ ಒಂದೆರಡು ಪಠ್ಠಗಳು ಬಾಕಿ ಇವೆ ಎಂಬ ಮಾಹಿತಿಯಿದ್ದು ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ವಿಷಯದ ಶಿಕ್ಷಕರ ಕೊರತೆಯಿದ್ದರೆ ಅಕ್ಷಪಕ್ಕದ ಶಾಲೆಗಳ ಶಿಕ್ಷಕರನ್ನು ಆ ಶಾಲೆಗಳಿಗೆ ನಿಯೋಜಿಸುವ ಮೂಲಕ ಪಠ್ವಕ್ತಮ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ನಿರ್ದೇಶನ ನೀಡಿದರು

ನೌಕರರು ಮುಷ್ಕರ ಹಿಂಪಡೆದು ಕರ್ತವ್ಯಕ್ಕೆ ಪಾಜರಾಗದಿದ್ದರೆ ಕಾಣ ತ್ರಮಕ್ಕೆ ಮುಂದಾಗುವುದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಎಚ್ಚರಿಕೆ ನೀಡಿದ್ದಾರೆ

ಒೕಗಿರುವಾಗ ಸರ್ಕಾರದ ಮನವಿಗೆ ಸ್ತಂದಿಸಿದ್ದರೆ ಕಾಣ ತ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು ನಂತರ ಪುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಯಡಿಯೂರಪ್ಪ ಮುಷ್ಕರ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಂದ ಖಾಸಗಿ ವಾಪನಗಳು ದುಪ್ಪಟ್ಟು ಪಣಿ ವಸೂಲಿ ಮಾಡುತ್ತಿಲ್ಲ ಸಾರಿಗೆ ಇಲಾಖೆ ನಿಗದಿಪಡಿಸಿದ ಪಣವನ್ನು ಮಾತ್ರ ಪಡೆಯುತ್ತಿದ್ದು ಒಂದು ವೇಳೆ ದುಪ್ಪಟ್ಟು ವಸೂಲಿ ಮಾಡಿದಲ್ಲಿ ತ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು

ಮುಷ್ಠರವನ್ನು ನಿಲ್ಲಿಸಿ ಮಾತುಕತೆ ಮೂಲಕ ಸಮಸ್ತೆ ಬಗೆಪರಿಸಿಕೊಳ್ಳುವಂತೆ ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಂಜಂ ಪರ್ವೇಜ್ ಮನವಿ ಮಾಡಿದ್ದಾರೆ ಇಂದು ವಿಕಾಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಸಾರಿಗೆ ಸಂಸ್ಥೆಯನ್ನು ರಾಷ್ಷಮಟ್ಟದಲ್ಲಿ ಅತ್ತುತ್ತಮ ಸಂಸ್ಥೆಯಾಗಿ ಕಟ್ಟ ಬೆಳೆಸಿದ ನೌಕರರು ಇಂದು ಕೆಲವು ಕಾರಣಗಳಿಗಾಗಿ ಮುಷ್ಕರ ನಡೆಸುತ್ತಿರುವುದು ಸರಿಯಲ್ಲ ಎಂದು ಹೇಳದರು ಈಗಾಗಲೇ ಸರ್ಕಾರ ನೌಕರರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿದೆ

ಆದರೆ ನಾಲ್ಕು ವರ್ಷಗಳಗೊಮ್ಮೆ ಜರುಗುವ ವೇತನ ಪರಿಷ್ಠರಣೆಯಲ್ಲಿ ಉತ್ತಮ ಸಂಬಳ ಮತ್ತು ಸವಲತ್ತುಗಳನ್ನು ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಪೇಳಿದರು ರಕ್ತೆ ಸಾರಿಗೆ ಸಂಸ್ಥೆಗಳ ನೌಕರರ ಜೊತೆ ರಾಜ್ಯ ಸರ್ಕಾರ ತಕ್ಷಣವೇ ಮಾತುಕತೆ ನಡೆಸಿ ಸಮಸ್ಕೆಯನ್ನು ಸೌಹಾರ್ದತೆಯಿಂದ ಬಗೆಪಂಸಿ ಸಾರಿಗೆ ವ್ಕವಸ್ಥೆಯಲ್ಲದೆ ತೊಂದರೆಗೆ ಒಳಗಾಗಿರುವ ಜನರಿಗೆ ನೆರವಾಗಬೇಕು ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ತ ಆಗ್ರಹಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಮುಷ್ಪರನಿರತ ಸಂಘಗಳ ಮುಖಂಡರ ಜೊತೆ ಸರ್ಕಾರ ಚರ್ಚೆ ನಡೆಸಬೇಕು ಅವರ ಮನವೊಲಿಸಿ ಸಮಸ್ಥೆಯನ್ನು ಬಗೆಪರಿಸಬೇಕು ಸರ್ಕಾರ ಆ ಕೆಲಸ ಮಾಡುವುದನ್ನು ಬಿಟ್ಟು ಖಾಸಗಿ ಬಸ್ ಓಡಿಸುವ ಎಸ್ಕಾ ಜಾರಿಗೊಳಿಸುವ ಬೆದರಿಕೆಯೊಡ್ಡಿ ಸಂಘರ್ಷಕ್ಕೆ ದಾರಿಮಾಡಿಕೊಡುತ್ತಿರುವುದು ದುರದ್ಯಸ್ಥಕರ ಎಂದು ಹೇಳದ್ದಾರೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಚಿಕ್ಕಬಾಗೇವಾಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಮುಷ್ಠರ ನಿರತ ರಸ್ತೆಸಾರಿಗೆ ನೌಕರರೊಂದಿಗೆ ಸಮಾಲೋಜಿಸಿ ಅವರ ಸಮಸ್ಯೆಗಳ ನಿವಾರಣೆಗೆ ಮುಂದಾಗಬೇಕೆಂದು ಒತ್ತಾಯಿಸಿದರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ನೌಕರರ ಮುಷ್ಠರ ಎರಡನೇ ದಿನವಾದ ಇಂದು ಕೂಡ ಮುಂದುವರಿದಿದೆ ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಳನೇ ವೇತನ ಆಯೋಗದ ವರದಿ ಜಾರಿಗೊಳಿಸುವುದೂ ಸೇರಿದಂತೆ ಎವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ಸಾರಿಗೆ ಸಂಸ್ಥೆಯ ನೌಕರರು ನಿನ್ನೆಯಿಂದ ಮುಷ್ಠರ ನಡೆಸುತ್ತಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿಡೆ ಸಾರಿಗೆ ಸಂಸ್ಥೆಗಳ ಬಸ್ ಸಂಚಾರ ಸ್ಥಗಿತವಾಗಿದ್ದು

ಮುಷ್ಕರದ ಓನ್ನೆಲೆಯಲ್ಲಿ ಇಂದು ಬೆಂಗಳೂರು ನಗರ ಮೊಲೀಸ್ ಅಯುಕ್ತ ಕಮಲ್ ಪಂತ್ ನಗರ ಪ್ರದಕ್ಷಣೆ ಮಾಡಿದರು ಬಸ್ ನಿಲ್ದಾಣ ಮತ್ತಿತರ ಕಡೆ ಅವರು ಪರಿಹೀಲನೆ ನಡೆಸಿದರು